ಕೇಂದ್ರ ಸರ್ಕಾರದ ಪ್ರತಿ ಸಚಿವಾಲಯವೂ ಗುರಿ ಆಧರಿತ ಪಂಚ ವಾರ್ಷಿಕ ಯೋಜನೆ ಸಿದ್ದಪಡಿಸಿಕೊಳ್ಳಬೇಕೆಂದು ಪ್ರಧಾನಿ ಮೋದಿ ಸೂಚನೆ

ದೆಹಲಿಯಲ್ಲಿಂದು ಹಲವು ರಾಜ್ಯಗಳ ಜಲಸಂಪನ್ನೂಲ ಮಂತ್ರಿಗಳ ಸಭೆ ಜಲ ಸಂರಕ್ಷಣೆ ಮತ್ತು ಕುಡಿಯುವ ನೀರಿನ ವಿಷಯದ ಬಗ್ಗೆ ಪ್ರಮುಖ ಚರ್ಚೆ

ಉತ್ತರ ಮತ್ತು ಮಧ್ಯಭಾರತ ರಾಜ್ಯಗಳಲ್ಲಿ ತೀವ್ರ ತಾಪಮಾನ ಹೆಚ್ಚಳ ಉತ್ತರಪ್ರದೇಶ ಮತ್ತು ರಾಜಸ್ಲಾನದಲ್ಲಿ ಅಸಹನೀಯ ಬಿಸಿಲು

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಬ್ರಿಸ್ನಲ್ನಲ್ಲಿ ಇಂದು ಶ್ರೀಲಂಕಾ ಬಾಂಗ್ಲಾದೇಶ ಹಣಾಹಣಿ

ಭಾರತವನ್ನು

ಸಂಪುಟ ಕಾರ್ಯದರ್ಶಿ ಪಿ

ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು ಆಡಳಿತ ನಿರ್ಧಾರ ಕೈಗೊಳ್ಳುವುದು ಕೃಷಿ ಮಾಹಿತಿ ತಂತ್ರಜ್ಞಾನ ಉಪಕ್ರಮ ಶಿಕ್ಷಣ ಸುಧಾರಣೆ ಆರೋಗ್ಯ ಕ್ಷೇತ್ರ

ಕೇಂದ್ರ ಸಚಿವರಾದ ರಾಜನಾಥಸಿಂಗ್ ನಿರ್ಮಲಾ ಸೀತಾರಾಮನ್ ಅಮಿತ್ ಷಾ ಡಾ

ಅಲ್ಲದೆ ನೋಯ್ಡಾದ ಆಯುಕ್ತರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಇಬ್ಬರು ಮಹಿಳಾ ಐಆರ್ಎಸ್ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವರ ಹೆಸರುಗಳು ಉಲ್ಲೇಖಿಸಲಾಗಿತ್ತು

ಸಾಮಾಜಿಕ ಜಾಲತಾಣದಲ್ಲಿ ಉತ್ತರಪ್ರದೇಶ ಮುಖ್ಶಿಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ದ ಆಕ್ಷೇಪಣಾರ್ಹ ಹೇಳಿಕೆ ನಮೂದಿಸಿದ ಹಿನ್ನೆಲೆಯಲ್ಲಿ ಬಂಧನಕ್ಕೊಳಗಾಗಿದ್ದ ಪತ್ರಕರ್ತ ಪ್ರತಾಂತ್ ಕನೋಜಿಯಾಗೆ ಸುಪ್ರಿಂಕೋರ್ಟ್ ಜಾಮೀನು ನೀಡಿದೆ

ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಸಾರ್ವಜನಿಕರು ಮನೆಯಿಂದ ಹೊರಗೆ ಬಾರದಂತೆ ವೈದ್ಯಕೀಯ ಇಲಾಖೆ ಸಲಹೆ ನೀಡಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಮುಕ್ತಾಯ